ಗುಜರಾತ್ನ ಹಾಜಿರಾ ಮತ್ತು ಕೇಂದ್ರಾಡಳಿತ ಪ್ರದೇಶ ದಾದರ್ ಮತ್ತು ನಗರ್ ಹವೆಲಿಯ ಸಿಲ್ವಾಸದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ವೆಳಗ್ಗೆ ಗುಜರಾತ್ನ ಹಾಜರಾದಲ್ಲಿ ಅವರು ಎಲ್ ಆಂಡ್ ಟ ಆರ್ಮೌರ್ಡ್ ಸಿಸ್ಟಮ್ಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು ಈ ಸಂಕೀರ್ಣ ಒಂದು ನೂರು ಅತ್ಲಾಧುನಿಕ ಆರ್ಟಲರಿ ಗನ್ಗಳನ್ನು ಉತ್ಪಾದನೆ ಮಾಡಲಿದ್ದು

ಇದಲ್ಲದೆ ನವಾರಿಯಲ್ಲಿ ನಿರ್ಮಾಣವಾಗಲಿರುವ ನಿರಾಲಿ ಕ್ಲಾನ್ಸರ್ ಆಸ್ಪತ್ರೆಗೆ ಶಂಕು ಸ್ನಾಪನೆ ನೆರವೇರಿಸಲಿದ್ದಾರೆ ಅತ್ಯಾಧುನಿಕ ನಿರಾಲಿ ಕ್ಲಾನ್ಸರ್ ಆಸ್ಪತ್ರೆಯು ನವ್ತಾರಿಯಲ್ಲಿ ನಿರ್ಮಾಣಗೊಂಡ ಮೊತ್ತ ಮೊದಲ ಸಮಗ್ರ ಕ್ಲಾನ್ಸರ್ ಆಸ್ಪತ್ರೆಯಾಗಿದೆ ಗುಜರಾತ್ನ ದಕ್ಷಿಣ ಭಾಗದ ಮತ್ತು ನೆರೆಯ ರಾಜ್ಲದ ಕ್ಲಾನ್ಸರ್ ರೋಗಿಗಳು ಇದರ ಅನುಕೂಲ ಪಡೆಯಬಹುದಾಗಿದೆ ಮುಂಬೈನಲ್ಲಿ ಭಾರತೀಯ ಸಿನೆಮಾ ರಾಷ್ಷೀಯ ವಸ್ತು ಸಂಗ್ರಹಾಲಯದ ನೂತನ ಕಟ್ಟಡವನ್ನು ಉದ್ಘಾಟಿಸಲಿರುವ ಪ್ರಧಾನಿ ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಭಾರತದ ಶ್ರೀಮಂತ ಸಿನೆಮಾ ಇತಿಹಾಸವನ್ನು ಪರಿಚಯಿಸುವ ನಿಟ್ಟನಲ್ಲಿ ಈ ಮ್ಯೂಸಿಯಂ ಸ್ಥಾಪಿಸಲಾಗಿದೆ ಹಾಗೆಯೇ ಸಿನೆಮಾ ವಿಕಸನದ ಮೂಲಕ ಭಾರತದ ಸಾಮಾಜಿಕ ಸಾಂಸ್ವೃತಿಕ ಇತಿಹಾಸವನ್ನು ಪ್ರದರ್ಶಿಸಲಾಗುತ್ತದೆ

ಸಿಲ್ವಾಸ್ಲಾದ ಸಾಯ್ಲಿಯಲ್ಲಿ ಪ್ರಧಾನಿ ಅವರು ವ್ಲೆದ್ಗಕೀಯ ಕಾಲೇಜೊಂದಕ್ಕೆ ಶಂಕು ಸ್ನಾಪನೆ ನೆರವೇರಿಸಲಿದ್ದಾರೆ ದಾದರ್ ಮತ್ತು ನಗರ್ ಹವೆಲಿ ಹಾಗೂ ದಮನ್ ಮತ್ತು ಡಿಯು ಕೇಂದ್ರಡಾಳಿತ ಪ್ರದೇಶಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಇದು ನೆರವಾಗಲಿದೆ ಇದಲ್ಲದೆ ದಮನ್ ಹಾಗೂ ದಾದರ್ ಮತ್ತು ನಗರ್ ಹವೆಲಿಯಲ್ಲಿ ವಿವಿಧ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿ ಉದ್ವಾಟಿಸಲಿದ್ದಾರೆ

ವಿಶೇಷ ನ್ನಾಯಾಧೀಶ ಅರುಣ್ ಭಾರದ್ನಾಜ್ ಇಂದು ಈ ಆದೇಶ ನೀಡಿದ್ದು

ಇಬರಿಭ್ಗರೂ ಸಿಬಿಐ ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದಾರೆ

ಎರಡು ಐಆರ್ಒಟಿಸಿ ಹೋಟೆಲ್ಗಳ ಗುತ್ತಿಗೆ ಪ್ರಕ್ರಿಯೆಯಲ್ಲಿ ಆಕ್ರಮ ನಡೆದಿರುವ ಬಗ್ಗೆ ಈ ಪ್ರಕರಣಗಳನ್ನು ಹೂಡಲಾಗಿದೆ

ಈ ಒಪ್ಪಂದಗಳ ಪೈಕಿ ಬಹುತೇಕ ಒಪ್ಪಂದಗಳನ್ನು ಬಂದರು ಮತ್ತು ಸಾರಿಗೆ ವಲಯಗಳಿಗೆ ಸಂಬಂಧಿಸಿದಂತೆ ಮಾಡಿಕೊಳ್ಳಲಾಗಿದೆ

ಉಕ್ಕು ಘಟಕ ಮತ್ತು ಕಾರ್ ಬ್ಲಾಟರಿಗಳನ್ನು ತಯಾರಿಸುವ ಕಂಪೆನಿ ತೆರೆಯಲು ಆಸಕ್ಕಿ ತೋರಿವೆ

ಪೆರು ಇಂಡೊನೇಷಿಯಾ ಸಿಂಗಪುರ ಮಲೇಷಿಯಾ ಮೊದಲಾದ ದೇಶಗಳು ಈ ಕುರಿತು ರೈಲ್ವೆ ಇಲಾಖೆಯಿಂದ ಮಾಹಿತಿ ಕೇಳಿರುವುದಾಗಿ ಅವರು ಹೇಳಿದ್ದಾರೆ

ಉತ್ತರ ಕೊರಿಯಾದ ಕ್ಷಿಪಣಿ ಕಾರ್ಯಕ್ರಮಗಳು ಮತ್ತು ಅಣ್ಣಸ್ತ ನಿಷ್ಕಿಯಗೊಳಿಸುವ ವಿಷಯಗಳಿಗೆ ಸಂಬಂಧಿಸಿದಂತೆ ಉಭಯ ನಾಯಕರು ತಮ್ಮ ಮಾತುಕತೆಗಳನ್ನು ಮುಂದುವರೆಸುತ್ತಾರೆ ವಾಷಿಂಗ್ಟನ್ನಲ್ಲಿ ನಿನ್ನೆ ಅಧ್ಯಕ್ಷ ಟ್ರಂಪ್ ಉತ್ತರ ಕೊರಿಯಾದ ಹಿರಿಯ ಸಂಧಾನಕಾರ ಕಿಮ್ ಯಾಂಗ್ ಛೋಲ್ ಅವರನ್ನು ಭೇಟಿಯಾದಾಗ ಈ ನಿರ್ಧಾರವಾಯಿತೆಂದು ಕ್ಷೇತ ಭವನ ಪ್ರಕಟಿಸಿದೆ ಉಭಯ ನಾಯಕರ ಮಾತುಕತೆ ಎಲ್ಲಿ ನಡೆಯಲಿದೆ ಎನ್ನುವ ಬಗ್ಗೆ ಸದ್ಲದಲ್ಲೇ ಪ್ರಕಟಿಸಲಾಗುವುದೆಂದು ಶ್ವೇತ ಭವನದ ಮಾಧ್ಯಮ ಕಾರ್ಯದರ್ಶಿ ಸಾರಾ ಸ್ನಾಂಡರ್ಸ್ ತಿಳಿಸಿದ್ದಾರೆ ಈ ಮೊದಲು ಕಳೆದ ಜೂನ್ನಲ್ಲಿ ಟ್ರಂಪ್ ಮತ್ತು ಕಿಮ್ ಸಿಂಗಪುರದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ಗರು ಜಮ್ನು ಮತ್ತು ಕಾಶ್ಮೀರದ ಖರ್ದುಂಗ್ ಲಾದಲ್ಲಿನ ಹಿಮಪಾತವಾಗಿರುವ ಪ್ರದೇಶದಲ್ಲಿ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಗಳು ಇಂದು ಬೆಳಗ್ಗೆಯಿಂದ ಪುನರಾರಂಭಗೊಂಡಿದೆ ಕಾರ್ಯಾಚರಣೆಯಲ್ಲಿ ಎಸ್ಡಿಆರ್ಎಫ್ ್ ಮತ್ತು ಜಿಆರ್ಇಎಫ್ ್ ತಂಡಗಳು ಮಂಜಿನಡಿ ಹೂತುಹೋಗಿದ್ದ ಓರ್ವ ಚಾಲಕ ಮತ್ತು ಇತರ ನಾಲ್ಲು ಕಾರ್ಮಿಕರ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ ಮುಂದಿನ ಪ್ರಕ್ರಿಯೆಗಾಗಿ ಮೃತದೇಹಗಳನ್ನು ಗುರುತಿಸುವ ಕಾರ್ಯ ಮುಕ್ತಾಯಗೊಂಡಿದೆ ಎನ್ಡಿಎಮ್ಎನಿಂದ ಪರಿಹಾರ ಕಾರ್ಯಾಚರಣೆಯ ವಿಶೇಷ ಉಪಕರಣ ಇಂದು ತಲುಪುವ ಸಾಧ್ಯತೆ ಇದೆ ಜೆಲ್ಲಾಡಳಿತ ಘಟನೆಯ ಸಂಬಂಧ ತನಿಖೆ ಕ್ಲೆಗೊಂಡಿದೆ ಭಾರತದ ರಕ್ಷಣಾ ರಘ್ತ ಮೊತ್ತ ಪ್ರಸ್ತುತ ಹಣಕಾಸು ವರ್ಷದ ಅಂತ್ಯಕ್ಷೆ ಹತ್ತು ಸಾವಿರ ಕೋಟ ರೂಪಾಯಿ ಮೀರುವ ನಿರೀಕ್ಷೆ ಇದೆ ರಕ್ಷಣಾ ವಲಯದ ಉತ್ಪಾದನಾ ವಿಭಾಗದ ಕಾರ್ಯದರ್ಶಿ ಅಜಯ್ ಕುಮಾರ್ ಗುಜರಾತ್ನ ಗಾಂದಿನಗರದಲ್ಲಿ ನಡೆದಿರುವ ವ್ಲೆಬ್ರೆಂಟ್ ಗುಜರಾತ್ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ ರಕ್ಷಣಾ ಮತ್ತು ವೈಮಾನಿಕ ವಲಯಗಳಿಗೆ ಗುಜರಾತ್ನಲ್ಲಿ ಇರುವ ಹೂಡಿಕೆ ಅವಕಾಶಗಳನ್ನು ಕುರಿತಂತೆ ವಿಚಾರ ಸಂಕಿರಣವೊಂದರಲ್ಲಿ ಮಾತನಾಡಿದ ಅವರು ಭಾರತೀಯ ಕೈಗಾರಿಕಾ ವಲಯ ರಕ್ಷಣಾ ರಫ್ತು ಪ್ರಮಾಣವನ್ನು ಕಳೆದ ಮೂರು ವರ್ಷಗಳಲ್ಲಿ ದುಪ್ಪಟ್ಲುಗೊಳಿಸಿದೆ ಮೂರು ವರ್ಷಗಳ ಹಿಂದೆ ಒಟ್ಲು ರಕ್ಷಣಾ ರಫ್ತು ಪ್ರಮಾಣ ಕೇವಲ ಅಂದಾಜು ಒಂದೂವರೆ ಸಾವಿರ ಕೋಟ ರೂಪಾಯಿಯಷ್ಟಿತ್ತು ಕಳೆದ ನವೆಂಬರ್ ಅಂತ್ಯದವರೆಗೆ ಈ ಪ್ರಮಾಣ ಏಳೂವರೆ ಸಾವಿರ ಕೋಟಿ ರೂಪಾಯಿಯಷ್ಲಾಗಿದೆ ಮತ್ತು ಇದೇ ಮಾರ್ಚ್ ಅಂತ್ಯದ ವೇಳೆಗೆ ಹತ್ತು ಸಾವಿರ ಕೋಟ ರೂಪಾಯಿ ದಾಟುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು

ಬಾಕ್ಲಿಂಗ್ ಫ್ಸಿಟ್ಬಾಲ್ ಟೆನ್ನಿಸ್ ಮತ್ತು ಹಾಕಿ ಫೈನಲ್ಸ್ ಪಂದ್ವಗಳು ಇಂದು ನಡೆಯಲಿವೆ

ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ

ೈನಲ್ನಲ್ಲಿ ಮರಿನ್ ಥಾಯ್ಲ್ಟಾಂಡ್ನ ಷಟ್ಲರ್ ರಥ್ಚನೋಕ್ ಇಂತನಾನ್ ಅಥವಾ ಮಲೇಷಿಯಾದ ಗಾಜಿನ್ವೈ ಅವರನ್ನು ಎದುರಿಸಬೇಕಾಗಿದೆ

ಯಾದ್ ಈ ಮಾಹಿತಿ ನೀಡಿದ್ದು